ಮ್ಯಾಡ್ರಿಡ್ ನಲ್ಲಿ ನಡೆದ ಡೇವಿಸ್ ಕಪ್ ಟೂರ್ನಿಯಲ್ಲಿ ಸ್ಪೇನ್ ಗೆ ಆರನೇ ಪ್ರಶಸ್ತಿ ಗೆದ್ದುಕೊಟ್ಟ ವಿಶ್ವದ ನಂ

ಸುಪ್ರೀಂ ಕೋರ್ಟ್ ನಿನ್ನೆ

ಪಕ್ಷವು ಕಾಂಗ್ರೆಸ್ ಮತ್ತು ಶಿವಸೇನಾ ಮೈತ್ರಿಯೊಂದಿಗೆ ಸರ್ಕಾರ ರಚಿಸಲಿದೆ ಎಂದು ಹಿರಿಯ ಮುಖಂಡ ಪವಾರ್ ಹೇಳಿದ್ದಾರೆ ಕಳೆದ ರಾತ್ರಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿಯಾದ ಅಜಿತ್ ಪವಾರ್ ಸರ್ಕಾರ ಉಳಿಸಿಕೊಳ್ಳುವ ಸಂಬಂಧ ವಿಸ್ತ್ವತ ಚರ್ಚೆ ನಡೆಸಿದ್ದಾರೆ ಹಾಗೆಯೇ ಶರದ್ ಪವಾರ್ ಮತ್ತು ಶಿವಸೇನಾ ಮುಖ್ಯಸ್ವ ಉದ್ದವ್ ಠಾಕ್ರೆ ತಮ್ಮ ಶಾಸಕರೊಂದಿಗೆ ಸರಣಿ ಸಭೆ ನಡೆಸಿದ್ದು ಶಾಸಕರನ್ನು ರಕ್ಷಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಬಿಜೆಪಿ ಮುಖಂಡ ಹಾಗೂ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ತಮ್ಮ ಪಕ್ಷದ ಶಾಸಕರನ್ನು ಭೇಟಿಯಾಗಿ ಬಹುಮತ ಸಾಬೀತುಪಡಿಸಲು ತಮ್ಮ ಕಾರ್ಯತಂತ್ರಗಳನ್ನು ಅಂತಿಮಗೊಳಿಸಿದ್ದಾರೆ ಈ ಮಧ್ಯೆ ಕಾಂಗ್ರೆಸ್ ಮುಖಂಡ ಅಶೋಕ್ ಚವಾಣ್ ಬಿಜೆಪಿ ಕುದುರೆ ವ್ಯಾಪಾರಕ್ಕೆ ಮುಂದಾಗಿರುವುದನ್ನು ಟೀಕಿಸಿದ್ದಾರೆ ಬಿಜೆಪಿ ಸುಪ್ರೀಂ ಕೋರ್ಟ್ ನಿಂದ ಹೆಚ್ಚಿನ ಸಮಯ ಪಡೆಯಲು ಪ್ರಯತ್ನಿಸುತ್ತಿದೆ

ಹಾಗೂ ಬಹುಮತ ಸಾಬೀತುಪಡಿಸುವ ವೇಳೆ ದೇವೇಂದ್ರ ಫಡ್ನವೀಸ್ ಸರ್ಕಾರದ ವಿರುದ್ದ ಮತ ಚಲಾಯಿಸಲಿದ್ದಾರೆ ಎಂದು ಅವರು ಹೇಳಿದ್ದಾರೆ ಮಹಾರಾಷ್ಟ ಸರ್ಕಾರ ರಚನೆಯಲ್ಲಿನ ಎಲ್ಲ ತಿರುವುಗಳ ಮಧ್ಯೆ

ಹೀಗಾಗಿ ಶನಿವಾರ ಬಿಜೆಪಿಯೊಂದಿಗೆ ಕೈಜೋಡಿಸಿ ಉಪಮುಖ್ವಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎನ್ ಸಿಪಿ ನಾಯಕ ಅಜಿತ್ ವವಾರ್ ಅವರನ್ನು ಎಷ್ಟು ಶಾಸಕರು ಬೆಂಬಲಿಸುತ್ತಿದ್ದಾರೆ ಎಂಬುದರ ಬಗ್ಗೆ ಇನ್ನೂ ಖಚಿತವಾಗಿಲ್ಲ ಸುಪ್ರೀಂ ಕೋರ್ಟ್ ಇಂದು ಬಹುಮತ ಸಾಬೀತುಪಡಿಸಲು ಸಮಯಾವಧಿ ನಿಗದಿಪಡಿಸುವ ಸಾಧ್ಯತೆ ಇದೆ

ನಾಮಪತ್ರಗಳ ಪರಿಶೀಲನೆ ನಾಳೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಗುರುವಾರ ಕೊನೆಯ ದಿನವಾಗಿದೆ

ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರು ರಾಜ್ಯಾದ್ಯಂತ ರ್ನಾಲಿಗಳು ಮತ್ತು ಸಾರ್ವಜನಿಕ ಸಭೆಗಳನ್ನು ನಡೆಸುವ ಮೂಲಕ ರಾಜ್ಯದಲ್ಲಿ ಪ್ರಚಾರ ಕೈಗೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮೇದಿನಿ ನಗರ್ ಮತ್ತು ಗುಮ್ಲಾದಲ್ಲಿ ಎರಡು ಚುನಾವಣಾ ರ್ಕಾಲಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ರಾಜ್ಯದಲ್ಲಿ ನಡೆಯುತ್ತಿರುವ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದು ಪ್ರಧಾನಿಯವರ ಮೊದಲ ಭೇಟಿಯಾಗಿದೆ

ಪಕ್ಷದ ಕಾರ್ಯಕಾರಿ ಅಧ್ಯಕ್ಷ ಹೇಮಂತ್ ಸೊರೆನ್ ಅವರು ಬರ್ಹೆಟ್ ಮತ್ತು ಡುಮ್ನಾ ಎರಡು ಕ್ಷೇತ್ರಗಳಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ

ಜಾರ್ಖಂಡ್ನಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗಾಗಿ ಕಾಂಗ್ರೆಸ್ ಮತ್ತು ಆರ್ ಜೆಡಿ ಪ್ರತ್ನೇಕವಾಗಿ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿವೆ ಜಾರ್ಖಂಡ್ ಕಾಂಗ್ರೆಸ್ ಉಸ್ತುವಾರಿ ಆರ್ ಪಿಎನ್ ಸಿಂಗ್ ಮತ್ತು ರಾಜ್ತ ಆರ್ ಜೆಡಿ ಅಧ್ಯಕ್ಷ ಅಭಯ್ ಸಿಂಗ್ ರಾಂಚಿಯಲ್ಲಿ ನಿನ್ನೆ ತಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿದರು ಎರಡು ಲಕ್ಷ ರೂಪಾಯಿವರೆಗೂ ರೈತರ ಸಾಲ ಮನ್ನಾವಲ್ಲದೆ ಮುಂದಿನ ಆರು ತಿಂಗಳಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳ ಭರ್ತಿ ಹಾಗೂ ನಿರುದ್ದೋಗಿಗಳಿಗೆ ಭಕ್ತೆ ನೀಡುವುದು ಸೇರಿದಂತೆ ಪಲವು ಭರವಸೆಗಳನ್ನು ಕಾಂಗ್ರೆಸ್ ಪ್ರಣಾಳಿಕೆಗಳನ್ನು ಒಳಗೊಂಡಿದೆ ಅಂಗನವಾಡಿ ಸೇವಕ ಮತ್ತು ಅರೆವ್ಲೆದ್ಯಕೀಯ ಸಿಬ್ಬಂದಿಯನ್ನು ಕಾಯಂಗೊಳಿಸುವುದು ಸೇರಿದಂತೆ ಹಲವು ಇತರ ಆಶ್ವಾಸನೆಗಳನ್ನು ಆರ್ ಜೆಡಿ ಪ್ರಣಾಳೆಗಳನ್ನು ಒಳಗೊಂಡಿದೆ ಯುವ ಜನರು ಮತ್ತು ವಿದ್ಯಾರ್ಥಿ ಸಮುದಾಯದಲ್ಲಿ ನೀರಿನ ಸಂರಕ್ಷಣೆಯ ಉತ್ತಮ ಪವ್ಯಾಸಗಳ ಸಂದೇಶವನ್ನು ಬೆಳಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲ ರಾಜ್ಯಗಳ ರಾಜ್ಯಪಾಲರಲ್ಲಿ ಮನವಿ ಮಾಡಿದ್ದಾರೆ ಇದಲ್ಲದೆ ಪುಷ್ಕರಮ್ ನಂತಹ ಸಾಂಪ್ರದಾಯಿಕ ನೀರು ಸಂಬಂಧಿತ ಪಬ್ಬಗಳ ಸಂದೇಶವನ್ನು ಪ್ರಚಾರ ಮಾಡಲು ಸಹಾಯ ಮಾಡುವ ಮಾರ್ಗಗಳನ್ನು ಪುಡುಕಬೇಕೆಂದು ಅವರು ವಿನಂತಿಸಿದ್ದಾರೆ

ನಾಡಿಯಾದ ಕರಿಮ್ ಪುರ್ ಉತ್ತರ ದಿನಾಜ್ ಪುರದ ಕಲಿಯಗುಂಜ್ ಮತ್ತು ಪೂರ್ವ ಮಿಡ್ನಾಪುರ ಜಿಲ್ಲೆಗಳ ಖರಗ್ ಪುರದಲ್ಲಿ ಮತದಾನ ನಡೆಯಲಿದೆ

ಕಾಂಗ್ರೆಸ್ ಶಾಸಕ ಪ್ರೇಮಥನಾಥ್ ರಾಯ್ ನಿಧನ ಹೊಂದಿದ ಓನ್ನೆಲೆಯಲ್ಲಿ ಕಲಿಯಗುಂಜ್ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತಿದ್ದರೆ ತ್ಯಣಮೂಲ ಕಾಂಗ್ರೆಸ್ನ ಮಹುವಾ ಮೊಹಿತ್ರಾ ಮತ್ತು ಬಿಜೆಪಿಯ ದಿಲೀಪ್ ಘೋಷ್ ಲೋಕಸಭೆಗೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಕರೀಂಪುರ್ ಮತ್ತು ಖರಗ್ಮರ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಿದೆ

ಫಿಲಾರಿಯಾಸಿಸ್ ಅಥವಾ ಫಿಲೇರಿಯಾ ರೋಗ ತಡೆಗಟ್ಟುವ ನಿಟ್ಟನಲ್ಲಿ ರಾಜ್ಯದಾದ್ಯಂತ ರೋಗ ನಿರೋಧಕ ಶಕ್ತಿ ಬಗ್ಗೆ ಜಾಗ್ಬತಿ ಮೂಡಿಸುವ ಕುರಿತಂತೆ ಉತ್ತರ ಪ್ರದೇಶ ಸರ್ಕಾರ ಇಂದಿನಿಂದ ಬ್ಬಹತ್ ಪ್ರಚಾರ ಕೈಗೊಳ್ಳಲಿದೆ

ದೆಹಲಿ ವಿಧಾನಸಭೆ ಮೂರು ದಿನಗಳ ಕಾಮನ್ವೆಲ್ತ್ ಯುವ ಸಂಸತ್ತನ್ನು ಇಂದಿನಿಂದ ಆರಂಭವಾಗಲಿದೆ

ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಈ ಕಾರ್ಯತ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಭಾರತದ ಶಾಸನ ಸಭೆಯೊಂದು ಇದೇ ಮೊದಲ ಕಾಮನ್ವೆಲ್ತ್ ಯುತ್ ಸಂಸತ್ತನ್ನು ಆಯೋಜಿಸಿದೆ ಈ ಕುರಿತು ಪ್ರತಿಕ್ರಿಯಿಸಿರುವ ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷ ರಾಮ್ ನಿವಾಸ್ ಗೋಯಲ್ ಶಾಸಕಾಂಗ ಪ್ರಕ್ರಿಯೆಗಳ ಕುರಿತು ಯುವಕರಿಗೆ ತಿಳುವಳಿಕೆ ನೀಡಲು ಮತ್ತು ಶಾಸಕಾಂಗ ಕಾರ್ಯವಿಧಾನಗಳು ಹಾಗೂ ನಿರ್ಧಾರ ಶೆಗೆದುಕೊಳ್ಳುವಲ್ಲಿ ಅವರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ನಿಟ್ಲಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದಿದ್ದಾರೆ ಎರಡು ದಿನಗಳ ವಾಯುಪಡೆ ಕಮಾಂಡರ್ಗಳ ಸಮಾವೇಶ ನವದೆಹಲಿ ಯಲ್ಲಿಂದು ಆರಂಭವಾಗಲಿದ್ದು ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಕಾರ್ಯಕ್ರಮ ಉದ್ಘಾಟಿಸುವರು ಭಾರತೀಯ ವಾಯುಪಡೆಯ ಉನ್ನತ ಕಮಾಂಡರ್ಗಳು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದು ವಾಯುಪಡೆಯ ಕಾರ್ಯ ಚಟುವಟಿಕೆ ನಿರ್ವಹಣೆ ಮತ್ತು ಆಡಳಿತಾತ್ಸಕ ವಿಚಾರಗಳನ್ನು ಚರ್ಚಿಸಲಿದ್ದಾರೆ

ಆಟಗಾರ ರಾಫೆಲ್ ನಡಾಲ್ ಮ್ಯಾಡ್ರಿಡ್ ನಲ್ಲಿ ನಿನ್ನೆ ಅಪಾರ ಅಭಿಮಾನಿಗಳ ಎದುರು ಕೆನಡಾದ ಡೆನಿಸ್ ಶಪೊವಾಲೊವ್ ವಿರುದ್ಲ ಗೆಲುವು ಸಾಧಿಸುವುದರೊಂದಿಗೆ ಸ್ವೇನ್ ಗೆ ಆರನೇ ಡೇವಿಸ್ ಕಪ್ ಗೆದ್ದುಕೊಟ್ಟಿದ್ದಾರೆ

ಇದೇ ಮೊದಲ ಬಾರಿ ಭಾರತ ಟೂರ್ನಿಯಲ್ಲಿ ಅಗ್ರಸ್ಲಾನಿಯಾಗಿ ಹೊರಹೊಮ್ಮಿದೆ